ಬ್ರಿಟನ್ ಗ್ಬಹ ಕಾರ್ಯದರ್ಶಿಯಾಗಿ ಭಾರತೀಯ ಮೂಲದ ಪ್ರೀತಿ ಪಟೇಲ್ ನೇಮಕ

ಜಪಾನ್ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿ ಟೋಕಿಯೋದಲ್ಲಿಂದು ಪಿ

ಸಿಂಧು ಮತ್ತು ಎಚ್ ಎಸ್ ಪ್ರಣಯ್ ಅವರ ಎರಡನೇ ಸುತ್ತಿನ ಪಂದ್ಯಗಳು ಕರ್ನಾಟಕದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಪತನದ ನಂತರ ಸರ್ಕಾರ ರಚನೆಗೆ ಪಕ್ಷದ ವರಿಷ್ಠರಿಂದ ಹಸಿರುನಿಶಾನೆ ಪಡೆಯಲು ಬಿಜೆಪಿ ನಿಯೋಗ ದೆಹಲಿಗೆ ತೆರಳಿದ್ದು ಇಂದು ಮಧ್ನಾಹ್ವ ಪಕ್ಷದ ರಾಷ್ಟೀಯ ಅಧ್ಯಕ್ಷರೊಂದಿಗೆ ಸಮಾಲೋಚನೆ ನಡೆಸಲಿದೆ ಎಂದು ಮೂಲಗಳು ತಿಳಿಸಿವೆ ಸರ್ಕಾರ ರಚನೆ ಕುರಿತಂತೆ ರಾಜ್ಯ ಬಿಜೆಪಿ ಈಗಾಗಲೇ ಎರದು ಸುತ್ತಿನ ಸಮಾಲೋಚನೆ ನಡೆಸಿತ್ತು ಆದರೆ ತಮ್ಮ ನಿರ್ದೇಶನವನ್ನು ಎದುರು ನೋಡಬೇಕೆಂದು ಪಕ್ಷದ ವರಿಷ್ಠರಿಂದ ಸೂಚನೆ ಬಂದಿತ್ತು ಮತ್ತೊಂದು ಬೆಳವಣಿಗೆಯಲ್ಲಿ ಕರ್ನಾಟಕದ ಹಂಗಾಮಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಕಾಂಗ್ರೆಸ್ ಮುಖಂಡ ರಾಮಲಿಂಗಾ ರೆಡ್ಡಿ ನಿವಾಸಕ್ಕೆ ಇಂದು ಬೆಳಗ್ಗೆ ತೆರಳಿ ಸಮಾಲೋಚನೆ ನಡೆಸಿದರು ರಾಮಲಿಂಗಾ ರೆಡ್ಡಿ ಇತ್ತೀಚೆಗೆ ಕಾಂಗ್ರೆಸ್ ಶಾಸಕ ಸ್ಡಾನಕ್ಕೆ ರಾಜೀನಾಮೆ ನೀಡಿ ನಂತರ ತಮ್ಮ ನಿರ್ಧಾರವನ್ನು ಬದಲಾಯಿಸಿದ್ದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಭೇಟಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಕರ್ನಾಟಕದ ರಾಜಕೀಯ ಅಸ್ತಿರತೆ ಇನ್ನೂ ಮುಗಿದಿಲ್ಲ ರಾಜ್ಯದಲ್ಲಿ ಏನು ಬೇಕಾದರು ಬೆಳವಣಿಗೆಯಾಗಬಹುದು ಎಂದು ಕುಮಾರಸ್ಲಾಮಿ ನಿನ್ನೆ ಹೇಳಿರುವುದನ್ನು ನೆನಪು ಮಾಡಿಕೊಳ್ಳಬಹುದು ಈ ಎಲ್ಲ ಬಿಕ್ನಟ್ಟಿಗೆ ಕಾರಣವಾದ ಬಂಡಾಯ ಶಾಸಕರನ್ನು ಅನರ್ಹ ಗೊಳಿಸವಂತೆ ಸಭಾಧ್ಯಕ್ಷರಿಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಮನವಿ ಮಾಡಿದ್ದಾರೆ ಹಾಗೂ ಕಳೆದ ವಿಧಾನಸಭಾ ಚುನಾವಣೆಯ ನಂತರ ರಾಜ್ಯದಲ್ಲಿ ಸರ್ಕಾರ ರಚಿಸಲು ಜೆಡಿಎಸ್ನೊಂದಿಗೆ ಮೈತ್ರಿ ಮಾಡಿಕೊಳ್ಳುವ ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಂಡಿತ್ತು ಸದ್ಯದ ಬೆಳವಣಿಗೆಯಲ್ಲಿ ಮೈತ್ರಿ ಮುಂದುವರಿಕೆಯ ಬಗ್ಗೆಯೂ ಹೈಕಮಾಂಡ್ ನಿರ್ಧರಿಸಲಿದೆ ಎಂದು ಹೇಳಿದ್ದಾರೆ

ಕುಮಾರಸ್ಲಾಮಿ ಸರ್ಕಾರದಿಂದ ಮಂಡನೆಯಾಗಿದ್ದ ವಿಶ್ಲಾಸಮತ ಯಾಚನೆ ಗೊತ್ತುವಳಿ ಮೇಲೆ ತಕ್ಷಣ ಬಲಾಬಲ ಪರೀಕ್ಷೆಗೆ ಕ್ರಮ ಕೈಗೊಳ್ಳುವಂತೆ ಸಭಾಧ್ಯಕ್ಷ ಕೆ

ರಮೇಶ್ಕುಮಾರ್ ಅವರಿಗೆ ನಿರ್ದೇಶನ ನೀಡಬೇಕೆಂದು ಕಳೆದ ವಾರ ರಾಜ್ಯದ ಇಬ್ಬರು ಪಕ್ಷೇತರ ಶಾಸಕರು ಸಲ್ಲಿಸಿದ್ದ ಅರ್ಜಿಯನ್ನು ಹಿಂಪಡೆಯಲು ಅವರಿಗೆ ಸುಪ್ರೀಂ ಕೋರ್ಟ್ ಇಂದು ಅನುಮತಿ ನೀಡಿದೆ ಮುಖ್ಯನ್ಯಾಯಮೂರ್ತಿ ರಂಜನ್ ಗೊಗೋಯ್ ನೇತ್ವತ್ಲದ ನ್ಯಾಯಪೀಠ ಸ್ಪೀಕರ್ ಮತ್ತು ಕುಮಾರಸ್ವಾಮಿ ಅವರ ಪರವಾಗಿ ವಾದ ಮಂಡಿಸಿದ ವಕೀಲರು ಪಕ್ಷೇತರ ಶಾಸಕರು ತಮ್ಮ ಅರ್ಜಿಗಳನ್ನು ಹಿಂಪಡೆಯಲು ಯಾವುದೇ ಆಕ್ಷೇಪವಿಲ್ಲ ಎಂದು ತಿಳಿಸಿದ ಆಧಾರದ ಮೇಲೆ ಈ ಕ್ರಮ ಕ್ವೆಗೊಂಡಿದೆ ತಮ್ಮ ಮನವಿ ಅರ್ಜಿಯನ್ನು ತುರ್ತಾಗಿ ವಿಚಾರಣೆಗೆ ಕ್ವೆಗೆತ್ತಿಕೊಳ್ಳಬೇಕು ಎಂದು ಸಮಯ ಸಂದರ್ಭ ನೋಡದೇ ನ್ಯಾಯಾಲಯವನ್ನು ಒತ್ತಾಯಿಸುವ ವಕೀಲರು ಅವರು ಹಾಜರಿರಬೇಕೆಂದು ನ್ನಾಯಾಲಯ ಎದುರು ನೋಡಿದಾಗ ಗೈರು ಹಾಜರಾಗುವುದು ಏಕೆ ಎಂದು ನ್ಯಾಯಪೀಠ ಅಸಮಾಧಾನ ವ್ಯಕ್ತಪಡಿಸಿತು

ಈ ಮಸೂದೆಯಡಿ ಮಕ್ಕಳ ವಿರುದ್ದ ಲೈಂಗಿಕ ಅಪರಾಧಗಳನ್ನು ಎಸಗುವವರಿಗೆ ಮರಣದಂಡನೆ ಸೇರಿದಂತೆ ಗರಿಷ್ಠ ಶಿಕ್ಷೆ ವಿಧಿಸುವ ಅವಕಾಶವಿದೆ

ಗ್ವಹ ಸಚಿವಾಲಯ ಕಳೆದ ವರ್ಷ ಲೈಂಗಿಕ ಅಪರಾಧಗಳನ್ನು ಎಸಗಿರುವವರ ದತ್ತಾಂಶದ ವಿವರವನ್ನು ಪ್ರಕಟಿಸಿತ್ತು

ಈ ಮಸೂದೆ ದಿಧೀರ್ ತ್ರಿವಳಿ ತಲಾಖ್ ಪದ್ಧತಿಯನ್ನು ಕಾನೂನು ಬಾಹಿರ ಮತ್ತು ಅಕ್ರಮ ಎಂದು ಸಾರಲಿದೆ ಅಲ್ಲದೆ ತ್ರಿವಳಿ ತಲಾಖ್ ಪಾಲಿಸಿದರೆ ಅದು ಅಪರಾಧವಾಗುತ್ತದೆ ಮತ್ತು ದಂಡ ವಿಧಿಸುವುದಲ್ಲದೆ ಮೂರು ವರ್ಷಗಳವರೆಗೆ ಜೈಲಿಗೆ ಕಳುಹಿಸುವ ಅವಕಾಶವಿದೆ ಈ ಕುರಿತು ಈಗಾಗಲೇ ಹೊರಡಿಸಿರುವ ಸುಗ್ರಿವಾಜ್ಞೆಯ ಬದಲಿಗೆ ಮಸೂದೆಯನ್ನು ಜಾರಿಗೆ ತರಲು ಕೇಂದ್ರ ಸರ್ಕಾರ ಮುಂದಾಗಿದೆ

ದಿವಾಳಿತನ ಮತ್ತು ದಿವಾಳಿತನದ ನಿಯಮ ಮಸೂದೆ ಇಂದು ರಾಜ್ಯ ಸಭೆಯಲ್ಲಿ ಪರ್ಯಾಲೋಚನೆ ನಂತರ ಅಂಗೀಕಾರವಾಗುವ ಸಾಧ್ಯತೆಯಿದೆ

ಉಪಮುಖ್ಯಮಂತ್ರಿ ಹಾಗೂ ಇಂಧನ ಸಚಿವ ಜಿಷ್ಲುದೇವ್ ವರ್ಮಾ ಅಗರ್ತಲಾದಲ್ಲಿ ನಿನ್ನೆ ಈ ವಿಷಯ ತಿಳಿಸಿ ತ್ರಿಪುರಾ ರಾಜ್ಯ ವಿದ್ಯುತ್ ನಿಗಮಕ್ಕೆ ಎಡಿಬಿ ಈ ನೆರವು ಪ್ರಕಟಿಸಿದೆ ಎಂದು ಅವರು ತಿಳಿಸಿದರು ಸರಕು ಸೇವಾ ತೆರಿಗೆ ಜಿಎಸ್ಟಿ ಪರಿಷತ್ತಿನ ಸಭೆ ನವದೆಹಲಿಯಲ್ಲಿಂದು ನಡೆಯಲಿದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿಡಿಯೋ ಸಂವಾದದ ಮೂಲಕ ಪರಿಷತ್ ಸಭೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ ಇದೇ ತಿಂಗಳ ಈರಂದು ಕೇಂದ್ರ ಬಜೆಟ್ಅನ್ನು ಮಂಡಿಸಿರುವ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಎಲೆಕ್ಟಿಕ್ ವಾಹನ ಸೋಲಾರ್ ವಿದ್ಯುತ್ ಯೋಜನೆಯ ಮೇಲಿನ ತೆರಿಗೆಯನ್ನು ಕಡಿತ ಮಾಡುವುದಾಗಿ ಪ್ರಕಟಿಸಿದ್ದರು ಕಳೆದ ಜಿಎಸ್ಟಿ ಪರಿಷತ್ ಸಭೆಯಲ್ಲಿ ಹಲವು ವಿಷಯಗಳನ್ನು ಪ್ರಸ್ತಾಪಿಸಿದ್ದು ಅವುಗಳ ಕುರಿತಂತೆ ಇಂದಿನ ಸಭೆಯಲ್ಲಿ ಚರ್ಚೆ ಮುಂದುವರಿಯಲಿದೆ ಎಂದರು

ಮಹಾರಾಷ್ಟ ರಾಜ್ಯಾದ್ಯಂತ ಅಂಗಡಿ ಹಾಗೂ ಇತರೆ ಸಂಸ್ಥೆಗಳಲ್ಲಿ ದುಡಿಯುವ ಕಾರ್ಮಿಕರ ಕನಿಷ್ಣ ವೇತನವನ್ನು ದುಪ್ಲಟ್ಟುಗೊಳಿಸಿ ಆದೇಶ ಹೊರಡಿಸಿದೆ

ಬಿಹಾರದ ಬಾಗಮತಿ ಕಮಲಾ ಬಲಾನ್ ಬುರ್ಹಿ ಗಾಂಡಕ್ ಮತ್ತು ಅಧ್ವಾರ ನದಿಗಳು ಉಕ್ಕಿ ಹರಿಯುತ್ತಿದ್ದು ಈ ಪ್ರದೇಶದ ಸುತ್ತಮುತ್ತಲೂ ಅಗತ್ಯ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ರಾಜ್ಯ ಸರ್ಕಾರ ಸೂಚಿಸಿದೆ

ಅವರು ಪಾಕ್ ನೆಲದಲ್ಲಿ ವಾಸವಾಗಿದ್ದಾರೆ ಎಂದು ಪಾಕಿಸ್ತಾನ ಪ್ರಧಾನಿ ಇಮ್ರಾನ್ ಖಾನ್ ಒಪ್ಪಿಕೊಂಡಿದ್ದಾರೆ

ಬ್ರಿಟನ್ನ ನೂತನ ಪ್ರಧಾನಿ ಬೋರಿಸ್ ಜಾನ್ವನ್ ಭಾರತೀಯ ಮೂಲದ ಪ್ರೀತಿ ಪಟೇಲ್ ಅವರನ್ನು ತಮ್ಮ ದೇಶದ ಗ್ವಹ ಕಾರ್ಯದರ್ಶಿಯನ್ನಾಗಿ ನೇಮಿಸಿದ್ದಾರೆ ಪ್ರಧಾನಮಂತ್ರಿಗಳು ಮಾಜಿ ಗ್ಬಹ ಕಾರ್ಯದರ್ಶಿ ಸಾಜೀದ್ ಜಾವಿದ್ ಅವರನ್ನು ಹಣಕಾಸು ಕಾರ್ಯದರ್ಶಿಯಾಗಿ ನೇಮಿಸಿದ್ದಾರೆ ಅಲ್ಲದೆ ಡೊಮೆನಿಕ್ ರಾಬ್ ಅವರನ್ನು ದೇಶದ ವಿದೇಶಾಂಗ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ

ಮಹಿಳೆಯರ ಸಿಂಗಲ್ಪ್ ವಿಭಾಗದಲ್ಲಿ ಪಿವಿ ಸಿಂಧು ಜಪಾನ್ನ ಅಯಾ ಒಹೋರಿ ಅವರನ್ನು ಎದುರಿಸಲಿದ್ದಾರೆ ಪುರುಷರ ಸಿಂಗಲ್ಪ್ ವಿಭಾಗದಲ್ಲಿ ಹೆಚ್ ಎಸ್ ಪ್ರಷೋಯ್ ಡೆನ್ಮಾರ್ಕ್ನ ರ್ಯಾಸ್ಮಸ್ ಜಮ್ಕೆ ಅವರನ್ನು ಮುಖಾಮುಖಿಯಾಗಲಿದ್ದಾರೆ ಶ್ರೇಯಾಂಕ ರಹಿತ ಸಾಯಿ ಪ್ರಣೀತ್ ತಮ್ಮ ಎರಡನೇ ಸುತ್ತಿನಲ್ಲಿ ಜಪಾನ್ನ ಕಾಂಟ ತ್ಪುನೇಯಾಮಾ ಅವರೊಂದಿಗೆ ಇಂದು ಆಡಲಿದ್ದಾರೆ